ಸದಾನಂದಗೌಡ

ಸ್ಟಾಲಿನ್ ಎನ್ ರಂಗಸ್ವಾಮಿ ಇಂದು ಪ್ರಮಾಣ ವಚನ ಸ್ವೀಕಾರ

ಕೊರೊನಾ ಸೋಂಕು ಪರಡುವುದನ್ನು ತಡೆಯುವ ನಿಟ್ಟನಲ್ಲಿ ಸಿಬ್ಲಂದಿ ಮತ್ತು ತರಬೇತಿ ಇಲಾಖೆ ಈಗಾಗಲೇ ಹಲವಾರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ಕಚೇರಿಗಳಿಗೆ ಹಾಜರಾಗುವುದರಿಂದ ವಿನಾಯಿತಿ ಪಡೆದಿರುವ ನೌಕರರು ಮನೆಯಿಂದಲೇ ಕೆಲಸ ಮಾಡಬಹುದಾಗಿದೆ ಕಚೇರಿಗಳು ಹಾಗೂ ಕರ್ತವ್ಯ ನಿರ್ವಹಣಾ ಸ್ವಳಗಳಲ್ಲಿ ಜನಸಂದಣಿ ಸೇರುವುದನ್ನು ತಪ್ಪಿಸಲು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬೇರೆ ಬೇರೆ ಸಮಯಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಇಲಾಖೆ ಆದೇಶ ಹೊರಡಿಸಿದೆ ಕಂಟೈನ್ಲೆಂಟ್ ವಲಯಗಳಲ್ಲಿ ವಾಸಿಸುತ್ತಿರುವ ಎಲ್ಲಾ ಕೇಂದ್ರ ಸರ್ಕಾರಿ ಸೌಕರರು ಈ ವಲಯಗಳು ಕೊರೊನಾ ಮುಕ್ತ ಎಂದು ಘೋಷಿಸುವ ತನಕ ಕಜೇರಿಗಳಿಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಲಾಗಿದೆ ಕಚೇರಿಗೆ ಹಾಜರಾಗುವ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೋವಿಡ್ ಶಿಷ್ಠಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮಾಸ್ಕ್ ದರಿಸುವುದು ವ್ವಿಗತ ಅಂತರ ಸ್ಥಾನಿಟೇಜರ್ ಮತ್ತು ಆಗ್ಗಿಂದಾಗ್ಗೆ ಕೈ ತೊಳೆಯುವುದನ್ನು ಪಾಲಿಸಬೇಕೆಂದು ಸೂಚಿಸಲಾಗಿದೆ

ಸದಾನಂದ ಗೌಡ ಹೇಳಿದ್ದಾರೆ ಸರ್ಕಾರದ ಈ ಕ್ರಮದಿಂದಾಗಿ ದೇಶಾದ್ಯಂತ ರೆಮಿಡಿಸಿವಿರ್ ಚುಚ್ಚುಮದ್ದು ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆಯಾಗಲು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ

ದೇಶವಾಸಿಗಳ ಒತ್ತಾಯದ ಮೇರೆಗೆ ಭಾರತೀಯ ಸಶಸ್ತ ಪಡೆಗಳ ಹಿರಿಯ ವೈದ್ಯರು ಇಂದಿನಿಂದ ಕೋವಿಡ್ನಿಂದ ಬಳಲುತ್ತಿರುವ ನಾಗರಿಕರಿಗೆ ಆನ್ಲ್ಲೆನ್ ಮೂಲಕ ಸಲಹೆ ಸೂಚನೆ ನೀಡಲು ಮುಂದಾಗಿದ್ದಾರೆ ಇ ಸಂಜೀವಿನಿ ಪೋರ್ಟಲ್ ಮೂಲಕ ಆನ್ಲ್ಲೆನ್ ಸಮಾಲೋಚನಾ ಸೇವೆಗಳನ್ನು ಒದಗಿಸಲು ಸಶಸ್ತ ಪಡೆಗಳ ವೈದ್ಯರು ಆರಂಭಿಸಿದ್ದಾರೆ ಕೋವಿಡ್ನಿಂದ ಬಳಲುತ್ತಿರುವ ನಾಗರಿಕರು ಮನೆಗಳಲ್ಲಿದ್ದುಕೊಂಡೇ ಆನ್ಲೈನ್ ಮೂಲಕ ಹಿರಿಯ ವೈದ್ಯರಿಂದ ಸಲಹೆ ಸೂಚನೆಯನ್ನು ಪಡೆಯಬಹುದಾಗಿದೆ ಹೆಡ್ ಮುಂಗಾರು ಹಂಗಾಮಿನಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಉದ್ದೇಶದಿಂದ ಕೇಂದ್ರ ಕೃಷಿ ಸಚಿವಾಲಯ ವಿಶೇಷ ಮುಂಗಾರು ಕಾರ್ಯತಂತ್ರ ರೂಪಿಸಿದೆ ಈ ಕಾರ್ಯತಂತ್ರದ ಅಡಿ ಅತಿಹೆಚ್ಚು ಇಳುವರಿ ನೀಡುವ ಬೇಳೆಕಾಳಿನ ಬೀಜಗಳನ್ನು ಉಚಿತವಾಗಿ ರಾಜ್ಲಗಳಿಗೆ ವಿತರಿಸುವ ಉದ್ದೇಶ ಹೊಂದಲಾಗಿದೆ

ತೊಗರಿಬೇಳೆ ಹೆಸರುಬೇಳೆ ಮತ್ತು ಉದ್ದಿನಬೇಳೆಯ ಉತ್ವಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ

ಬೇಳೆಕಾಳು ಬೆಳೆಯುವ ರೈತರಿಗೆ ತರಬೇತಿ ಮತ್ತು ತಂತ್ರಜ್ಞಾನ ಅಳವಡಿಕೆ ಕುರಿತು ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಸಂಶೋಧನಾ ಸಂಸ್ಥೆಗಳು ನೆರವಾಗಲಿವೆ

ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಡಿಎಂಕೆ ಪಕ್ಷದ ಮುಖ್ಯಸ್ಥ ಎಂ

ಸ್ಟಾಲಿನ್ ಇಂದು ಪ್ರಮಾಣವಚನ ಸ್ನೀಕರಿಸಿದರು ರಾಜಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ಬನ್ನರಿಲಾಲ್ ಮರೋಹಿತ್ ಪ್ರಮಾಣ ವಚನ ಬೋಧಿಸಿದರು

ಸಮಾರಂಭದಲ್ಲಿ ಡಿಎಂಕೆ ಮಿತ್ರ ಪಕ್ಷಗಳ ನಾಯಕರು ಎಐಎಡಿಎಂಕೆ ನಾಯಕ ಓ ಪನ್ನೀರ್ಸೆಲ್ಲಂ ರಾಜ್ಯ ಬಿಜೆಪಿ ಹಿರಿಯ ನಾಯಕ ಎಲ್ ಗಣೇಶನ್ ಪಿಎಂಕೆ ಅಧ್ಯಕ್ಷ ಜಿ

ಮಣಿ ಎಂಎನ್ಎಂ ನಾಯಕ ಕಮಲಹಾಸನ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು

ನೂತನ ಸರ್ಕಾರ ಸಾಂಕ್ರಾಮಿಕ ಪಿಡುಗು ನಿಯಂತ್ರಣದ ಬ್ಬಹತ್ ಸವಾಲನ್ನು ಸ್ನೀಕರಿಸಬೇಕಿದೆ ಕೇಂದ್ರಾಡಳಿತ ಪ್ರದೇಶ ಪುದುಚೆರಿಯ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಎನ್ ಆರ್ ಕಾಂಗ್ರೆಸ್ ಮುಖ್ಯಸ್ಹ ಎನ್ ರಂಗಸ್ವಾಮಿ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ

ಆರ್

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಆಸ್ಸೇಲಿಯಾದ ಪ್ರಧಾನಮಂತ್ರಿ ಸ್ಥಾಟ್ ಮಾರಿಸನ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದರು

ಜಾಗತಿಕವಾಗಿ ಕೋವಿಡ್ ಸಾಂಕ್ರಾಮಿಕವನ್ನು ನಿಯಂತ್ರಿಸಲು ಅಗತ್ಯವಿರುವ ಲಸಿಕೆಗಳು ಮತ್ತು ಔಷಧಿಗಳು ಅಗ್ಗದ ದರದಲ್ಲಿ ಹಾಗೂ ಸಮಾನ ಪ್ರಮಾಣದಲ್ಲಿ ದೊರೆಯುವಂತೆ ಮಾಡಲು ಉಭಯ ನಾಯಕರು ಸಮ್ಮತಿಸಿದರು

ಉಭಯ ದೇಶಗಳ ಜನರ ಸಂಬಂಧ ಮತ್ತು ಸಹಕಾರವನ್ನು ಬಲಪಡಿಸುವ ಮಾರ್ಗಗಳ ಕುರಿತು ನಾಯಕರು ಮಾತುಕತೆ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ ಐರೋಪ್ಯ ಒಕ್ಕೂಟ ಮಂಡಳಿ ಸಮಾವೇಶದಲ್ಲಿ ವಿಶೇಷ ಅತಿಥಿಯಾಗಿ ಪಾರ್ಗೊಳ್ಳಲಿದ್ದಾರೆ ಭಾರತ ಐರೋಪ್ಠ ಒಕ್ಕೂಟ ನಾಯಕರ ಶೃಂಗಸಭೆಯನ್ನು ಪೋರ್ಚುಗಲ್ ಪ್ರಧಾನಮಂತ್ರಿ ಆಂಟೋನಿಯೋ ಕೋಸ್ಟಾ ಅವರು ಆಯೋಜಿಸಿದ್ದಾರೆ ಐರೋಪ್ಯ ಒಕ್ಕೂಟ ಮಂಡಳಿಗೆ ಪ್ರಸ್ತುತ ಪೋರ್ಚುಗಲ್ ರಾಷ್ಟ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯಲ್ಲಿ ಭಾರತ ಐರೋಷ್ಠ ಒಕ್ಕೂಟ ಆರ್ಥಿಕ ಪಾಲುದಾರಿಕೆ ಬಲವರ್ಧನೆಗೆ ಒತ್ತು ನೀಡಲಿದ್ದಾರೆ